ಇಂದು ಶಂಕುಸ್ಥಾಪನೆ

ಅನುದಾನ ನೀಡಲು ಕೇಂದ್ರ ಸಂಪುಟ ಅನುಮೋದನೆ ಸಾರ್ವಜನಿಕ ವೈಥೈ ಸೇವೆ ಒದಗಿಸುವ ಪಿಎಂ ವಾನಿ ಜಾಲ ಸ್ಡಾಪನೆಗೆ ಕೇಂದ್ರ ಒಪ್ಸಿಗೆ

ಎಪಿಎಂಸಿ ಮಂಡಿಗಳನ್ನು ಮುಚ್ಚುವ ಪ್ರಸ್ತಾವನೆ ಕೇಂದ್ರದ ಮುಂದಿಲ್ಲ ಪ್ರತಿಭಟನಾ ನಿರತ ಳು ರೈತರಿಗೆ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಭರವಸೆ

ಆತ್ಮನಿರ್ಭರ್ ಭಾರತ ನಿರ್ಮಾಣದ ಪ್ರಮುಖ ಭಾಗವಾಗಿ ಈ ನೂತನ ಕಟ್ಟದ ನಿರ್ಮಾಣವಾಗಲಿದೆ ಸ್ಲಾತಂತ್ರ್ ನಂತರ ಇದೇ ಮೊದಲ ಬಾರಿಗೆ ಜನರ ಸಂಸತ್ ನಿರ್ಮಾಣಕ್ಕೆ ಉತ್ತಮ ಅವಕಾಶ ಸೃಷ್ಷಿಯಾಗಿದೆ ನವಭಾರತ ನಿರ್ಮಾಣದ ಅಗತ್ಯಗಳು ಮತ್ತು ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಸಂಸತ್ತಿನ ಹೊಸ ಕಟ್ಟಡ ನಿರ್ಮಾಣವಾಗಲಿದೆ ಈಗಿರುವ ಸಂಸತ್ ಭವನದ ಪಕ್ಕದಲ್ಲೇ ತ್ರಿಕೋನಾಕಾರದಲ್ಲಿ ಹೊಸ ಕಟ್ಟದ ನಿರ್ಮಾಣವಾಗಲಿದೆ ಈಗಿರುವ ಲೋಕಸಭೆಯ ಸಭಾಂಗಣದ ಮೂರು ಪಟ್ಟು ದೊಡ್ಡದಾದ ಭವನ ನಿರ್ಮಾಣವಾಗಲಿದೆ ರಾಜ್ಯಸಭಾ ಕೆಟ್ಟಡವೂ ಹಾಲಿ ಕೆಟ್ಟಡಕ್ಕಿ ಂತೆ ದೊಡ್ಡದಿರಲಿದೆ ಪ್ರಾದೇಶಿಕ ಕಲೆ ಕಸೂತಿ ಜವಳಿ ವಾಸ್ತುಶಿಲ್ಪ ಸೇರಿದಂತೆ ಭಾರತೀಯ ಸಂಸ್ಕೃತಿ ಮತ್ತು ವೈವಿಧ್ಯತೆಯ ಸಮ್ಮಿಲನದಲ್ಲಿ ಆಂತರಿಕ ವಿನ್ಯಾಸ ರೂಪುಗೊಳ್ಳಲಿದೆ ವಿದ್ಯುತ್ ಸಂಪರ್ಕಕ್ಕೆ ಹಸಿರು ಮತ್ತು ಪರಿಸರ ಸ್ತೇಹಿ ತಂತ್ರಜ್ಞಾನ ಬಳಸಲಾಗುತ್ತಿದೆ ಸುಧಾರಿತ ತಂತ್ರಜ್ಞಾನದ ದ್ವಶ್ಯ ಶ್ರಾವ್ಯ ವ್ಯವಸ್ಥೆಗಳನ್ನು ಅಳವಡಿಸಲಾಗುತ್ತದೆ ಆರಾಮದಾಯಕ ಆಸನ ವ್ಯವಸ್ಥೆ ತುರ್ತು ನಿರ್ಗಮನ ವ್ಯವಸ್ಥೆ ಮತ್ತಿತರ ಸಕಲ ಸೌಲಭ್ಯಗಳು ಈ ಕಟ್ಟಡದಲ್ಲಿ ರೂಪುಗೊಳ್ಳಲಿವೆ

ಕರ್ನಾಟಕ ಸೇರಿದಂತೆ ದೇಶದ ಎಲ್ಲಾ ಬಾನುಲಿ ಕೇಂದ್ರಗಳು ಈ ಕಾರ್ಯಕ್ರಮವನ್ನು ಸಹಪ್ರಸಾರ ಮಾಡುತ್ತವೆ

ಇದು ಪ್ರಸಕ್ತ ಸಾಲಿಗೆ ಮಾತ್ರ ಅನ್ನಯವಾಗಲಿದೆ

ಒಂದು ಸಾವಿರದವರೆಗೆ ಉದ್ಯೋಗಗಳನ್ನು ನೀಡುವ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಹೊಸ ಉದ್ಯೋಗಿಗಳಿಗೆ ಸರ್ಕಾರವೇ ಶೇ

ಎಫ್ ಹಣವನ್ನು ಪಾವತಿಸಲಿದೆ

ಯಾವುದೇ ಪರವಾನಗಿ ಶುಲ್ಕ ವಿಧಿಸದೆ ಸಾರ್ವಜನಿಕ ದತ್ತಾಂಶ ಕಚೇರಿಗಳ ಮೂಲಕ ಸಾರ್ವಜನಿಕರಿಗೆ ವೈಫೈ ಸೇವೆ ಒದಗಿಸಲು ಇದರಿಂದ ಅವಕಾಶ ಸಿಕ್ಕಂತಾಗಿದೆ ಸಚಿವ ಸಂಪುಟ ಸಭೆಯ ನಂತರ ಸುದ್ಗಿಗಾರರಿಗೆ ವಿವರ ಒದಗಿಸಿದ ದೂರ ಸಂಪರ್ಕ ಮತ್ತು ಐಟಿ ಸಚಿವ ರವಿಶಂಕರ ಪ್ರಸಾದ್ ಸಾರ್ವಜನಿಕ ವೈಥ್ವೈ ಸೇವೆ ನೀಡುವ ಈ ಜಾಲಕ್ಕೆ ಪಿಎಂ ವಾನಿ ಎಂದು ಹೆಸರಿಡಲಾಗಿದೆ ಎಂದರು ದೇಶದಲ್ಲಿ ಸಾರ್ವಜನಿಕ ವೈಥ್ವೆ ಜಾಲದ ಪ್ರಗತಿ ಉತ್ತೇಜಿಸಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಇದರಿಂದ ವೈಫೈ ಕ್ರಾಂತಿ ಉಂಟಾಗಲಿದೆ ಎಂದು ಅವರು ತಿಳಿಸಿದರು

ಎಪಿಎಂಸಿ ಮಂಡಿಗಳನ್ನು ರದ್ದು ಮಾಡುವ ಯಾವುದೇ ಉದ್ದೇಶ ಕೇಂದ್ರ ಸರ್ಕಾರದ ಮುಂದಿಲ್ಲ ಎಂದು ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಪುನರುಚ್ಚರಿಸಿದರು ಯಾವುದೇ ಕಾರಣಕ್ಕೆ ಯಾರೊಬ್ಬ ರೂ ಕೃಷಿ ಜಮೀನನ್ನು ಕಿತ್ತುಕೊಳ್ಳಲಾಗದು ಖರೀದಿದಾರರು ಕೃಷಿ ಭೂಮಿಯಲ್ಲಿ ಯಾವುದೇ ಬದಲಾವಣೆ ಮಾಡುವಂತಿಲ್ಲ ಗುತ್ತಿಗೆದಾರರು ಪೂರ್ಣ ಪಾವತಿ ಮಾಡದೆ ಗುತ್ತಿಗೆ ಅಂತ್ಯಗೊಳಿಸುವಂತಿಲ್ಲ ಎಂದು ಸಚಿವರು ಸ್ವಷ್ವಪಡಿಸಿದರು ರೈತರು ಯಾವುದೇ ಬೆಳೆ ಮಾಡುವುದಕ್ಕಿಂತ ಮುನ್ನ ಅವರೇ ಉತ್ವನ್ನದ ಬೆಲೆ ನಿಗದಿ ಮಾಡಲು ಕೃಷಿ ಕಾಯಿದೆಯಲ್ಲಿ ಅವಕಾಶ ಕಲ್ವಿಸಲಾಗಿದೆ ಖರೀದಿದಾರರು ರೈತರ ಬೆಲೆ ಕೊಟ್ಟು ಖರೀದಿಸಲೇಬೇಕು ಇಲ್ಲವಾದರೆ ಅವರು ಕಾನೂನಾತ್ಮಕ ಕ್ರಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ತೋಮರ್ ಸರಣಿ ಟ್ಲೀಟ್ ಮಾಡಿದ್ದಾರೆ ಕೃಷಿ ವಿಧೇಯಕಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ನಾನಾ ರೈತ ಸಂಘಟನೆಗಳು ದೇಶಾದ್ಯಂತ ಪ್ರತಿಭಟನೆ ನಡೆಸುತ್ತಿರುವ ಹಿನ್ನೆ ಲೆಯಲ್ಲಿ ಅವರು ಈ ಹೇಳಿಕೆ ನೀಡಿದ್ದಾರೆ

ಇದರೊಂದಿಗೆ ಒಟ್ಟು ಸಾವಿನ ಸಂಖ್ಯೆ

ರೈತರಿಂದ ಕನಿಷ್ಣ ಬೆಂಬಲ ಬೆಲೆಗೆ ಮುಂಗಾರು ಬೆಳೆಗಳನ್ನು ಖರೀದಿಸುವ ಪ್ರಕ್ರಿಯೆ ಮುಂದುವರೆದಿದೆ ಎಂದು ಕೃಷಿ ಸಚಿವಾಲಯ ತಿಳಿಸಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೃಷಿಕರ ಸಮಸ್ಯೆಗಳ ಬಗ್ಗೆ ಸೂಕ್ಷ್ಮತೆ ಹೊಂದಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ ಪ್ರತಿಭಟನೆ ನಡೆಸುತ್ತಿರುವ ರೈತ ಸಂಘಟನೆಗಳ ಮುಖಂಡರೊಂದಿಗೆ ಕೇಂದ್ರ ಸರ್ಕಾರ ಈಗಾಗಲೇ ಹಲವು ಸುತ್ತಿನ ಮಾತುಕತೆ ನಡೆಸಿದೆ ಸಂಧಾನ ಮಾತುಕತೆ ಪ್ರಗತಿಯಲ್ಲಿದ್ದು ಅದು ಕೊನೆಯ ಹಂತಕ್ಕೆ ಬಂದಿದೆ ಎಂದು ಅವರು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದರು ಆಯುಷ್ ಮತ್ತು ಏಮ್ಸ್ ಸಚಿವಾಲಯವು ಏಮ್ಸ್ನಲ್ಲಿ ಇಂಡೆಗ್ರೇಟೆಡ್ ಮೆಡಿಸಿನ್ ವಿಭಾಗವನ್ನು ಸ್ಣಾಪಿಸುವ ಕೆಲಸವನ್ನು ಪ್ರಾರಂಭಿಸಲು ನಿರ್ಧರಿಸಿದೆ ಕಾರ್ಯದರ್ಶಿ ರಾಜೇಶ್ ಕೊಟೇಚಾ ಮತ್ತು ನವದೆಹಲಿಯ ಏಮ್ಪ್ ನಿರ್ದೇಶಕ ಡಾ ರಂದೀಪ್ ಗುಲೇರಿಯಾ ಅವರ ಜಂಟಿ ಭೇಟಿ ಮತ್ತು ಪರಿಶೀಲನೆಯಲ್ಲಿ ಇದನ್ನು ನಿರ್ಧರಿಸಲಾಗಿದೆ ಕೋವಿಡ್ ನಂತರದ ಚಿಕಿತ್ಸೆಯ ಅಧ್ಯಯನ ಆಯುರ್ವೇದ ಮತ್ತು ಯೋಗದೊಂದಿಗೆ ಏಮ್ಬ್ ಮತ್ತು ಸಿಐಎಮ್ಆರ್ ಸಂಯೋಜನೆಯೊಂದಿಗೆ ಅಭಿವೃದ್ದಿಪದಿಸಬಹುದು ಎಂದು ನಿರ್ಧರಿಸಲಾಯಿತು ಈ ಇಲಾಖೆ ಅಭಿವ್ವದ್ದಿಯಾಗುವವರೆಗೆ ಆಯುಷ್ ಸಚಿವಾಲಯ ಸಿಐಎಮ್ಆರ್ ಗೆ ಬೆಂಬಲಿಸಲು ಶ್ರಮಿಸುತ್ತದೆ ಎಂದು ಆಯುಶ್ ಕಾರ್ಯದರ್ಶಿ ರಾಜೇಶ್ ಕೊಟೇಚ ಭರವಸೆ ನೀಡಿದ್ದಾರೆ